ಮೊದಲ ಪಂತದ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗೆ ಬಿರುಸಿನ ಪ್ರಜಾರ

ಎರಡು ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಓಡಿತಾ ಭೇಟಿ

ರಕ್ಷಣಾ ಪಡೆಗಳ ಯಾವುದೇ ಚಟುವಟಕೆಗಳನ್ನು ರಾಜಕೀಯ ಪ್ರಚಾರಕ್ಷೆ ಬಳಸದಂತೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಚುನಾವಣಾ ಆಯೋಗ ಎಚ್ಚರಕೆ

ನೂತನ ಸಂಸತ್ತಿನ ಆಯ್ಲಿಗೆ ಮಾಲ್ಲೀವ್ನಲ್ಲಿಂದು ಚುನಾವಣೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಉತ್ತರ ಪ್ರದೇಶದ ಅಮೋಹ ಮತ್ತು ಷೆಪರಾನ್ಮರದಲ್ಲಿ ಹಾಗೂ ಉತ್ತರಾಖಂಡ್ನ ಡೆಹರಾಡೋನ್ನಲ್ಲಿ ಏರ್ಪಡಿಸಿದ್ದ ಪಕ್ಷದ ರ್ನಾಲಿಗಳಲ್ಲಿ ಪಾಲ್ಲೊಂಡು ಪ್ರಚಾರ ನಡೆಸಿದರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಮತ್ತು ಬಿಎಸ್ಪಿ ವಿರುದ್ಧ ಟೀಕಾಪ್ರಹಾರ ನಡೆಸಿದ ಅವರು ಬಲಿಷ್ಟ ಮತ್ತು ಸುಭದ್ರ ಸರ್ಕಾರದಿಂದ ಮಾತ್ರ ಕುಣ ದೊಡ್ಡ ನಿರ್ಧಾರಗಳನ್ನು ಕೈಗೊಂಡು ದೇಶವನ್ನು ಮುನ್ನಡೆಸಲು ಸಾಧ್ಯ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಓಡಿತಾಗೆ ಭೇಟಿ ನೀಡಲಿದ್ದು ಪಶ್ಚಿಮ ಓಡಿತಾದ ಸೋನೆಪುರ್ ಮತ್ತು ಸುಂದರ್ಫರ್ನಲ್ಲಿ ಎರಡು ರ್ನಾಲಿಗಳಲ್ಲಿ ಪಾಲ್ಲೊಳ್ಳಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ನಾಳೆ ಗಂಜಮ್ನ ಸಮಾಬೆತ್ ಮತ್ತು ಬರ್ಗರ್ ಜಿಲ್ಲೆಯಲ್ಲಿ ಪಕ್ಷ ಏರ್ಪಡಿಸಿರುವ ವಿಜಯ ಸಂಕಲ್ಪ ಸಮಾವೇಕದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಣಿಮರದಲ್ಲಿ ಹಾಗೂ ಅಸ್ಸಾಂನ ಮೋರಿಗಾನ್ ಜಿಲ್ಲೆಯಲ್ಲಿ ನಡೆಯುವ ರ್ಕಾಲಿಗಳಲ್ಲೂ ಅಮಿತ್ ಶಾ ಪಾಲ್ಗೊಳ್ಳಲಿದ್ದಾರೆ

ಭೇಟಿಯ ವೇಳೆ ಅವರು ಸೊನೆಮರ್ ಮತ್ತು ಸುಂದರ್ಗರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ವಕ್ಷ ಅಮಿತ್ ಷಾ ನಾಳೆ ಗಂಜಮ್ನ ಸಮಬೆಶ್ ಪಾಗೂ ಬಾರ್ಗರ್ ಜಿಲ್ಲೆಯಲ್ಲಿ ಏರ್ಪಡಿಸಿರುವ ಪಕ್ಷದ ವಿಜಯ ಸಂಕಲ್ಪ ರ್ಕಾಲಿಯಲ್ಲಿ ಭಾಗವಹಿಸಲಿದ್ದಾರೆ

ಮೂರನೇ ಪಂತದ ಲೋಕಸಭಾ ಚುನಾವಣೆಯ ನಾಮಪತ್ರಗಳ ಪರಿತೀಲನೆ ನಿನ್ನೆ ಪೂರ್ಣಗೊಂಡಿದೆ ನಾಮಪತ್ರ ಹಿಂಪಡೆಯಲು ಸೋಮವಾರ ಕೊನೆಯ ದಿನ

ಗುಜರಾತ್ ಗೋವಾ ಕೇರಳ ದಾದ್ರಾ ಮತ್ತು ನಗರ್ ಪವೇಲಿ ದಾಮನ್ ಮತ್ತು ದಿಯುನ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ನೇ ಹಂತದಲ್ಲಿ ಮತದಾನ ನಡೆಯಲಿದೆ

ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನೀತಿ ಸಂಒತೆಗೆ ಸಂಬಂಧಿಸಿ ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರಿಗೂ ಕೆಲವು ಸಲಹೆಗಳನ್ನು ನೀಡಿದೆ ಯಾವುದೇ ಜಾತಿ ಮತ್ತು ಕೋಮು ಆಧಾರದಲ್ಲಿ ಮತ ಚಲಾಯಿಸುವಂತೆ ಕೋರಬಾರದು ಪರಸ್ವರ ಹಗೆತನ ಮತ್ತು ಭಿನ್ನಾಭಿಪ್ರಾಯಗಳು ಉಲ್ಲಣಗೊಳ್ಳುವ ರೀತಿಯಲ್ಲಿಯೂ ಚಟುವಟಿಕೆ ನಡೆಸಬಾರದು ಎಂದು ಆಯೋಗ ಸಲಹೆ ನೀಡಿದೆ ಕಾಂಗ್ರೆಸ್ ಘೋಷಿಸಿದ್ದ ಕನಿಷ್ಠ ಆದಾಯ ಖಾತರಿ ಯೋಜನೆಯ ಬಗ್ಗೆ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಅವರ ಹೇಳಿಕೆಗೆ ಚುನಾವಣಾ ಆಯೋಗ ಅತೃಪ್ತಿ ವ್ವಕ್ತಪಡಿಸಿದೆ ರಾಜೀವ್ ಕುಮಾರ್ ಪೇಳಿಕೆಯು ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ

ಆಂಧ್ರಪ್ರದೇಶದ ಮುಖ್ಯ ಕಾರ್ಯದರ್ಶಿ ಅನಿಲ್ ಚಂದ್ರ ಮನೆಥಾ ಅವರನ್ನು ಚುನಾವಣಾ ಆಯೋಗ ತೆಗೆದುಹಾಕಿ ಅವರ ಸ್ಥಾನಕ್ಕೆ ಎಲ್

ಈ ಸಂಬಂಧ ಚುನಾವಣಾ ಆಯೋಗ ನಿನ್ನೆ ಆಂಧ್ರಪ್ರದೇಶ ಸರ್ಕಾರಕ್ಷೆ ಮಾಹಿತಿ ನೀಡಿದೆ ಅನಿಲ್ ಚಂದ್ರ ಅವರನ್ನು ಚುನಾವಣೆ ಹೊರತು ಪಡಿಸಿ ಇತರ ಕಾರ್ಯಗಳಿಗೆ ನಿಯೋಜಿಸುವಂತೆಯೂ ಆಯೋಗ ನಿರ್ದೇಶನ ನೀಡಿದೆ

ಮತದಾನ ಮುಗಿದ ಬಳಕ ಮತ ಎಣಿಕೆ ನಡೆಯಲಿದ್ದು ನಾಳೆ ಫಲಿತಾಂತ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ

ಕೇರಳದ ತಿರುವನಂತಮರಂನಲ್ಲಿಯೂ ಒಂದು ಮತಗಟ್ಟೆಯನ್ನು ತೆರೆಯಲಾಗಿದ್ದು ಈ ಮೂಲಕ ಅಲ್ಲಿ ನೆಲೆಸಿರುವ ಮಾಲ್ಡೀವ್ಗ ನಿವಾಸಿಗಳಿಗೆ ಮತ ಚಲಾಯಿಸಲು ಅವಕಾಶ ಕಲ್ಪಸಲಾಗಿದೆ ಮಾಜಿ ಅಧ್ಯಕ್ಷ ಮುಪಮ್ಮದ್ ನಹೀದ್ ಅವರ ನೇತೃತ್ವದ ಮಾಲ್ದೀವ್ಸ್ ಡೆಮಾಕ್ರಟಿಕ್ ಪಾರ್ಟಿ ಮತ್ತು ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಯಮೀನ್ ಅವರ ನೇತೃತ್ವದ ವಿರೋಧ ಪಕ್ಷಗಳ ಮೈತ್ರಿಕೂಟಗಳ ನಡುವೆ ನೇರ ಸ್ವರ್ಧೆ ನಡೆಯಲಿದೆ

ದೇಶದ ವಿವಿಧೆಡೆ ಇಂದು ನೂತನ ವರ್ಷವನ್ನು ಸಾಂಪ್ರದಾಯಿಕವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಚಾಂದ್ರಮಾನ ಯುಗಾದಿಯನ್ನು ಜೈತ್ರ ಶುಕ್ಷಾದಿ ಉಗಾದಿ ಗುಡಿ ಪಾಡ್ಡಾ ಚೇತಿ ಚಂದ್ ನವ್ರೇಪ್ ಮಾಗೂ ಸಜಿಬು ಚೈರೋಬ ಎಂಬ ಹೆಸರುಗಳಿಂದ ಆಚರಿಸಲಾಗುತ್ತಿದೆ ಈ ನೂತನ ವರ್ಷಾರಂಭದ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ದೇಶದ ಜನತೆಗೆ ಶುಭ ಹಾರ್ಸಿದ್ದಾರೆ ರಾಷ್ಟಪತಿಯವರು ತಮ್ನ ಸಂದೇಶದಲ್ಲಿ ಸಾಂಪ್ರದಾಯಿಕವಾಗಿ ಈ ಷ್ಲುಗಳು ಹೊಸ ವರ್ಷದ ಆರಂಭಕ್ತೆ ನಾಂದಿ ಹಾಡುವುದಲ್ಲದೇ ಸಮ್ನದ್ಲಿಯ ಮೌಲ್ವಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ತಿಳಿಸಿದ್ದಾರೆ ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಅವರು ತಮ್ಮ ಸಂದೇಶದಲ್ಲಿ ದೇಶದಲ್ಲೆಡೆ ಈ ಎಲ್ಲಾ ಹಬ್ಬಗಳು ವಿವಿಧ ಹೆಸರು ಹಾಗೂ ಆಚರಣೆಗಳ ಮೂಲಕ ಆಚರಿಸಲ್ಪಡುತ್ತವೆ ಮತ್ತು ಈ ಮೂಲಕ ಭಾರತದ ಸಮಿತ್ರ ಸಂಸ್ಕತಿ ಹಾಗೂ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ ಇಸ್ಲಾಮಿಕ್ ವಿದ್ವಾಂಸ ಜಾಕೀರ್ ನಾಯಕ್ ಅವರ ಸಹಾಯಕನಿಗೆ ಮುಂಬೈನ ವಿಶೇಷ ನ್ಯಾಯಾಲವೊಂದು ಜಾಮೀನು ಮಂಜೂರು ಮಾಡಿದೆ

ಆರೋಪಿ ಅಬ್ದುಲ್ ಸತಾಖ್ಗೆ ಅಕ್ರಮ ಪಣ ವರ್ಗಾವಣೆ ತಡೆ ಕಾಯ್ದೆಯ ವಿಶೇಷ ನ್ಕಾಯಾಲಯದ ನ್ಕಾಯಾಧೀಕ ಎಂ ಎಸ್ ಅಜ್ಮಿ ಅವರು ಐದು ಲಕ್ಷ ರೂಪಾಯಿ ಕ್ಕೂರಿಟಿ ನೀಡುವಂತೆ ಆದೇಶಿಸಿ ಜಾಮೀನು ಮಂಜೂರು ಮಾಡಿದರು